ಹೆಡ್ ಪರಮಾಣು ಪೂರೈಕೆದಾರರ ಸದಸ್ಕತ್ವಕ್ಕೆ ಭಾರತ ಇತ್ತೀಚೆಗೆ ನೇಮಕಗೊಂಡ ಹಿನ್ನೆಲೆಯಲ್ಲಿ ಸೈಪ್ರಸ್ ರಾಷ್ಷವು ಭಾರತಕ್ಕೆ ತನ್ನ ಬೆಂಬಲವನ್ನು ಸೂಚಿಸಿದೆ ಸಂಯುಕ್ತ ರಾಷ್ವೀಯ ಭದ್ರತಾ ಕೌನ್ಲಿಲ್ನಲ್ಲಿ ಶಾಶ್ವತ ಸದಸ್ವತ್ವಕ್ಕೆ ಭಾರತ ಮುಂದೆ ಬಂದಿರುವುದಕ್ಕೆ ಸೈಪ್ರಸ್ ಧನಾತ್ಸಕವಾಗಿ ಪ್ರಕ್ರಿಯಿಸಿದೆ ಭಾರತ ಹಾಗೂ ಸೈಪ್ರಸ್ ಜೊತೆಗೂಡಿ ಭಯೋತ್ವಾದನೆ ವಿರುದ್ದ ಹೋರಾಡಲು ಅಂತಾರಾಷ್ಷೀಯ ಭಯೋತ್ಪಾದನೆ ವಿರುದ್ಗ ಸಂಯುಕ್ತ ರಾಷ್ಲಗಳು ತೆಗೆದುಕೊಂಡಿರುವ ಹೆಜ್ಜೆಗಳನ್ನು ಅನುಸರಿಸುವ ಕುರಿತು ಚರ್ಚೆ ನಡೆಸಿದೆ ಆರ್ಥಿಕ ಬೌದ್ಲಿಕತೆ ಹಾಗೂ ಪರಿಸರದ ಕಾಳಜಿ ಕುರಿತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಅನಾಸ್ತಾ ಸಿಯಾಡೆಸ್ ಚರ್ಚೆ ನಡೆಸಿ ಎರಡು ಒಪ್ಪಂದಗಳಿಗೆ ಪರಸ್ಪರ ಸಹಿ ಹಾಕಿದರು ಈ ವೇಳೆ ಅವಳಿ ತೆರಿಗೆ ತಪ್ಪಿಸುವ ಒಪ್ಪಂದ ಡಿಟಿಎಎ ಒಪ್ಪಂದದ ನವೀಕರಣಕ್ಕೆ ಭಾರತ ಮತ್ತು ಸೈಪ್ರಸ್ ಸಹಿ ಹಾಕಿದೆ ಅಂತಾರಾಷ್ಷೀಯ ಸೌರತಕ್ತಿ ಸದ್ದಳಕೆ ಕುರಿತಾದ ಭಾರತದ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳುವಂತೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಸೈಪ್ರಸ್ಗೆ ಆಹ್ವಾನ ನೀಡಿದ್ದಾರೆ ರಾಷ್ಷಪತಿಗಳ ಕೊನೆಯ ದಿನದ ಸೈಪ್ರಸ್ ಪ್ರವಾಸವಾದ ಇಂದು ಸೈಪ್ರಸ್ನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಬಲ್ಗೇರಿಯಾಗೆ ತೆರಳುವ ಮುನ್ನ ಅವರು ಗುರುದೇವ್ ರವೀಂದ್ರನಾಥ್ ಟಾಗೂರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಹೆಡ್ ಶಿಕ್ಷಕರ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಷೀಯ ಶಿಕ್ಷಕ ಪ್ರಶಸ್ತಿ ಪಡೆದ ಪ್ರಶಸ್ತಿ ವಿಜೇತರೊಂದಿಗೆ ಸಂವಾದ ನಡೆಸಲಿದ್ದಾರೆ ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ

ಹೊಸ ಮಾನದಂಡಗಳ ಅನ್ವಯ ಶಿಕ್ಷಕರ ಆಯ್ಕೆಯಲ್ಲಿ ಪಾರದರ್ಶಕತೆ ದಕ್ಷ ಕಾಯ್ದುಕೊಳ್ಳುವ ಜತೆಗೆ ಅತ್ಯುನ್ನತ ಹಾಗೂ ಸ್ಫೂರ್ತಿದಾಯಕ ಸಾಧನೆ ಮಾಡಿದವರನ್ನು ಆಯ್ಕೆಗೆ ಪರಿಗಣಿಸಲಾಗಿದೆ ಹೆಡ್ ಅಪೌಷ್ಟಿಕತೆ ವಿರುದ್ದ ಹೋರಾಟದ ಸಲುವಾಗಿ ಈ ತಿಂಗಳನ್ನು ರಾಷ್ಲೀಯ ಪೌಷ್ಟಿಕ ಮಾಸವನ್ನಾಗಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಚರಿಸುತ್ತಿದೆ ಅಪೌಷ್ಷಿಕತೆಯಿಂದ ಬಳಲುತ್ತಿರುವ ಮಕ್ಕಳು ದುರ್ಬಲತೆ ರಕ್ತಹೀನತೆ ಎದುರಿಸುತ್ತಿರುವವರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಇಲಾಖೆ ಆಯೋಜಿಸಿದೆ ಮಕ್ಕಳಷ್ಟೇ ಅಲ್ಲದೆ ಪೌಢಾವಸ್ಟೆಯ ಹೆಣ್ಣುಮಕ್ಕಳು ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೂ ಪೌಷ್ಟಿಕತೆ ಕುರಿತಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ ಜುಲ್ಲೆ ತಿಂಗಳಲ್ಲಿ ನಡೆದ ಮೋಷಣೆ ಅಭಿಯಾನದ ರಾಷ್ಷೀಯ ಕೌನ್ಸಿಲ್ ಸಭೆಯಲ್ಲಿ ಇನ್ನು ಮುಂದೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳನ್ನು ರಾಷ್ವೀಯ ಪೌಷ್ಟಿಕ ಮಾಸ ಎಂದು ಆಚರಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ನೂತನ ಗೋರಖ್ ಪುರ ವಿಮಾನ ನಿಲ್ದಾಣದ ಕಟ್ಸಡವನ್ನು ನಿನ್ನೆ ಲೋಕಾರ್ಪಣೆಗೊಳಿಸಿದ್ದಾರೆ

ಇದು ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದಿದ್ದಾರೆ

ಇದಕ್ಕೂ ಮುನ್ನ ಅವರು ಗೋರಖ್ ಪುರ ದೆಹಲಿ ಗೋರಖ್ ಪುರ ನಡುವಿನ ಇಂಡಿಗೊ ವಿಮಾನ ಸಂಚಾರಕ್ಕೆಹಸಿರು ನಿಶಾನೆ ತೋರಿದರು ಅಧಿಕೃತ ಪ್ರಕಟಣೆಯಲ್ಲಿ ಗೋರಖ್ ಪುರದಿಂದ ಕೋಲ್ಲೊತಾ ಬೆಂಗಳೂರು ಮುಂಬೈ ಹಾಗೂ ಕಾಕ್ಸಂಡು ನಡುವೆ ಶೀಘ್ರದಲ್ಲೇ ಸಂಪರ್ಕ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ

ಅಂತಾರಾಷ್ಷೀಯ ಮಟ್ಟದಲ್ಲಿ ಏರ್ಪಾಡಾಗಿದ್ದರೂ ಸ್ಥಳೀಯರನ್ನೂ ಪಾಲ್ಗೊಳ್ಳುವಂತೆ ಮಾಡುವುದು ಈ ಅಣಕು ಪ್ರದರ್ಶನದ ಉದ್ದೇಶವಾಗಿದೆ ಸ್ಟಳೀಯ ಸಂಸ್ಟೆಗಳಿಗೆ ನಡೆದ ಚುನಾವಣೆಯ ಫಲಿತಾಂಶವು ರಾಜ್ಯದಲ್ಲಿ ಮೈತ್ರಿ ಸರ್ಕಾರದ ಕುರಿತು ಜನರ ಆಕ್ರೋಶವನ್ನು ತೋರಿಸಿದೆ ಎಂದು ಬಿಜೆಪಿ ರಾಷ್ಟಾಧ್ಯಕ್ಷ ಅಮಿತ್ ಷಾ ಟ್ವೀಟರ್ನಲ್ಲಿ ತಿಳಿಸಿದ್ದಾರೆ ಹಾಗೂ ಬಿಜೆಪಿಗೆ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕ ಜನತೆ ಒದಗಿಸಿಕೊಟ್ಟಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಮುಂದಿನ ಬಾರಿ ಖಂಡಿತವಾಗಿಯೂ ಮೈತ್ರಿ ಸರ್ಕಾರಕ್ಕೆ ರಾಜ್ಯದಲ್ಲಿ ಅವಕಾಶ ಮಾಡಿಕೊಡುವುದಿಲ್ಲ ಹಾಗೂ ಸಂಪೂರ್ಣವಾಗಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ನಡೆಸುವ ಭರವಸೆಯನ್ನು ಜನರಿಗೆ ಈ ಮೂಲಕ ನೀಡುತ್ತಿರುವುದಾಗಿ ಅಮಿತ್ ಷಾ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಈ ಬಾರಿ ನಗರ ಸ್ವಳೀಯ ಸಂಸ್ಟೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಸ್ವಾನಗಳನ್ನು ಗಿಟ್ಟಿಸಿದೆ

ಅಡಳಿತ ಪಕ್ಷದ ತೆಹ್ರೀಕ್ ಐ ಇನ್ಲಾಫ್ ಪಕ್ಷದ ಅಭ್ಯರ್ಥಿ ಅರಿಫ್ ಅಲ್ವಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ನಿರೀಕ್ಷೆ ಇದೆ ಆದರೆ ವಿರೋಧ ಪಕ್ಷಗಳು ಜಂಟಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಲ್ಲಿ ವಿಫಲಗೊಂಡಿವೆ ಅಧ್ಯಕ್ಷರ ಚುನಾವಣೆಗಾಗಿ ಪಾಕಿಸ್ತಾನ ಚುನಾವಣ ಆಯೋಗ ಎಲ್ಲಾ ಪೂರ್ವ ಸಿದ್ದತೆ ಕೈಗೊಂಡಿದ್ದು ಎಲ್ಲಾ ನಾಲ್ಕು ಪ್ರಾಂತೀಯ ಸಂಸತ್ತು ಮತ್ತು ಹೆಚ್ಚುವರಿಯಾಗಿ ರಾಷ್ಲೀಯ ಸಂಸತ್ತಿನಲ್ಲಿ ಮತಕೇಂದ್ರಗಳನ್ನು ಸ್ವಾಪಿಸಿದೆ

ರೋಹಿಂಗ್ಹಾ ಮುಸ್ಲಿಂರನ್ನು ದೇಶದಿಂದ ಹೊರಗೋಡಿಸುವ ವೇಳೆ ವರದಿ ಮಾಡುವಾಗ ದೇಶದ ಹಿತಾಸಕ್ತಿಗೆ ವಿರುದ್ದವಾಗಿ ಪತ್ರಕರ್ತರು ನಡೆದುಕೊಂಡಿದ್ದಾರೆ ಎಂದು ನ್ಣಾಯಾಲಯ ಹೇಳಿದೆ ಪತ್ರಕರ್ತರನ್ನು ಜೈಲಿಗೆ ಕಳುಹಿಸಿರುವ ಕ್ರಮದ ಕುರಿತು ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳು ಖಂಡನೆ ವ್ವಕ್ತಪಡಿಸಿದ್ದು ಈ ಕೂಡಲೇ ಬಂಧಿತ ಪತ್ರಕರ್ತರನ್ನು ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿವೆ ಟೇಕ್ ಓಪನ್ ಗಾಲ್ಪ್ ಚಾಂಪಿಯನ್ ಷಿಪ್ ಗೆ ಭಾರತದ ಓರಿಯ ಗಾಲ್ಪರ್ ಜೀವಾ ಮಿಲ್ಟಾ ಸಿಂಗ್ ಅವರ ಹೆಸರಿಡುವ ಮೂಲಕ ಭಾರತದ ವೃತ್ತಿಪರ ಗಾಲ್ಪ್ ಟೂರ್ ಪಿಜಿಟಿಐ ಗೌರವ ಸಲ್ಲಿಸಿದೆ ಚಂಡೀಗಢ್ ದಲ್ಲಿ ನಡೆಯಲಿರುವ ಪಿಜೆಟಿಐ ಟೂರ್ ನಲ್ಲಿ ಮಿಲ್ವಾ ಸಿಂಗ್ ಅವರನ್ನು ಸನ್ಮಾನಿಸಲು ತೀರ್ಮಾನಿಸಲಾಗಿದೆ

ಈ ಮೂಲಕ ಕೋಟಾದಡಿ ಒಲಿಂಪಿಕ್ ಗೆ ಸ್ಥಾನ ಪಡೆದ ಮೊದಲ ಜೋಡಿ ಇದಾಗಿದೆ

ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರಾ ್ಯನ್ ಸ್ಲ್ಮಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಬಲ್ಗೇರಿಯಾದ ಮರಿನ್ ಸಿಲಿಚ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ

ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ ನಲ್ಲಿ ಮರಿನ್ ಜಪಾನಿನ ಕೀ ನಿಶಿಕೋರಿ ಅವರ ಸವಾಲು ಎದುರಿಸಲಿದ್ದಾರೆ